ಕರ್ತಾರ್ಪುರ್ ಗುರುದ್ಲಾರಕ್ಕೆ ಸಂಪರ್ಕಕಲ್ಲಿಸುವುದು ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಎಷ್ಟು ಯಾತ್ರಿಕರಿಗೆ ಅವಕಾಶ ನೀಡಬೇಕೆಂಬ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ

ಕಾರಿಡಾರ್ ಯೋಜನೆ ಬಗ್ಗೆ ಪಾಕಿಸ್ತಾನ ರಚಿಸಿರುವ ಸಮಿತಿಯಲ್ಲಿ ಖಾಲಿಸ್ತಾನ ಪ್ರತ್ನೇಕತವಾದಿ ಮುಖಂಡ ಇರುವ ಕುರಿತು ಭಾರತ ಈಗಾಗಲೇ ತನ್ನ ತೀವ್ರ ಕಳವಳ ವ್ನಕ್ಷಪಡಿಸಿದೆ ಗುರುನಾಯಕ್ ಅವರ ಸಮಾಧಿ ಇರುವ ಪಾಕಿಸ್ತಾನದ ಕರ್ತಾರ್ಪುರ್ನಲ್ಲಿನ ಗುರುದ್ದಾರ ದರ್ಬಾರ್ ಸಾಹಿಬ್ಗೆ ಭಾರತದಿಂದ ಸಿಕ್ ಯಾತ್ರಿಕರು ಸುಗಮನವಾಗಿ ಪ್ರಯಾಣ ಕ್ಷೆಗೊಳ್ಳುವಂತೆ ಈ ಕಾರಿಡಾರ್ ಯೋಜನೆಯನ್ನು ಜಾರಿಗಳಿಸಲಾಗುತ್ತಿದೆ ಭಾರತದ ಕಡೆ ನಾಲ್ನ ಪಥಗಳ ಹೆದ್ದಾರಿ ಕಾಮಗಾರಿ ಈಗಾಗಲೇ ಆರಂಭಗೊಂಡಿದ್ಲು ಪಾಕಿಸ್ತಾನ ಸಹ ತನ್ನ ಕಡೆ ಇಂತಹುದೇ ಹೆದ್ದಾರಿಯನ್ನು ನಿರ್ಮಿಸಬೇಕೆಂದು ಭಾರತ ಒತ್ತಯಿಸಿದೆ

ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಹೊಸ ಪ್ರದೇಶಗಳು ಸಹ ಮುಳುಗಡೆಯಾಗಿವೆ

ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಹಾಗೂ ಸ್ನಳೀಯರು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ

ಮುಖ್ವಮಂತ್ರಿ ನಿತೀಶ್ ಕುಮಾರ್ ಅವರು ಎಲ್ಲಾ ಪಕ್ಷಗಳ ಶಾಸಕರೊಂದಿಗೆ ನಿನ್ನೆ ಸಭೆ ನಡೆಸಿ ಪರಿಸ್ತಿತಿಯನ್ನು ನಿಭಾಯಿಸುವ ಕುರಿತು ಚರ್ಚಿಸಿದರು

ಪ್ರವಾಪ ಪರಿಸ್ವಿತಿ ಹಾಗೂ ಈ ನಿಟ್ಟಿನಲ್ಲಿ ಕೈಗೊಂಡಿರುವ ಪರಿಹಾರ ಕ್ರಮಗಳ ಕುರಿತು ಪರಾಮರ್ಶೆ ನಡೆಸಿದರು ಪರಿಸ್ಥಿತಿಯನ್ನು ಎದುರಿಸಲು ಆಯಾ ರಾಜ್ಯಗಳು ಕೇಂದ್ರ ಸಚಿವರುಗಳು ಹಾಗೂ ವಿವಿಧ ಸಂಸ್ಥೆಗಳು ಕಟ್ಟೆಚ್ಚರ ವಹಿಸಬೇಕೆಂದು ಅಮಿತ್ ಷಾ ಸೂಚನೆ ನೀಡಿದರು

ನಾಳೆ ನೌಕೆ ಉಡಾವಣೆಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಟೆ ಇಸ್ತೊ ಎಲ್ಲ ರೀತಿಯ ಸಿದ್ದತೆ ಮಾಡಿಕೊಂಡಿದೆ

ಲ್ಯಾಂಡರ್ ವಿಕ್ರಮ ಮತ್ತು ಅಂಗಾರಕನಲ್ಲಿ ನೌಕೆಯನ್ನು ಸೂಕ್ಷ್ವಾಗಿ ಇಳಿಸುವ ರೋವರ್ ಪ್ರೋಗ್ಥಾನ್ ಅನ್ನು ರಾಕೆಟ್ ಕೊಂಡೊಯ್ಯಲಿದೆ

ಇದೇ ಮೊದಲ ಬಾರಿಗೆ ಚಂದ್ರನ ಧುವದಲ್ಲಿ ಮಾನವ ನಿರ್ಮಿತ ವಸ್ತು ಇಳಿಯಲಿದೆ ಚಂದ್ರನ ಮೇಲಿನ ಮೇಲ್ಟೈ ಭಾಗ ನೀರಿನ ಲಭ್ಯತೆ ಮತ್ತು ಇತರ ಮಾಹಿತಿಗಳನ್ನು ನೌಕೆ ಕಳುಹಿಸುವ ನಿರೀಕ್ಷೆಯಿದೆ

ದೇಸದ ಅತಿ ಮಹತ್ವದ ಬಾಹ್ಯಾಕಾಶ ಕಾರ್ಯಕ್ರಮ ಯಶಸ್ಸಿಗೆ ಜನರು ಸಾಮಾಜಿಕ ಮಾಧ್ಯಮ ಮತ್ತು ಇತರ ಸಂವಾದಗಳಲ್ಲಿ ಶುಭ ಹಾರ್ಕೆಕೆಗಳನ್ನು ಕಳುಹಿಸುತ್ತಿದ್ದಾರೆ ಕರ್ನಾಟಕದಲ್ಲಿ ರಾಜಕೀಯ ಅಸ್ಲಿರತೆ ಮುಂದುವರೆದಿದೆ ವಿಶ್ವಾಸಮತಯಾಚನೆಗೆ ನಾಳೆ ತಮ್ನ ಪಕ್ಷ ಸದನದಲ್ಲಿ ಸರ್ಕಾರವನ್ನು ಒತ್ತಾಯಿಸಲಿದೆ ಎಂದು ವಿಧಾನಸಭೇಯ ಪ್ರತಿಪಕ್ಷದ ನಾಯಕ ಹಾಗೂ ಬಿಜೆಪಿ ರಾಜ್ಯಾಧ್ವಕ್ಷ ಬಿ

ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ನಾಲೆ ನಡೆಯಲಿರುವ ಆರ್ಥಿಕ ಸಲಹಾ ಸಮಿತಿ ಸಭೆಯ ವೇಳೆ ಮುಖ್ಯಮಂತ್ರಿ ಎಚೆ

ಕುಮಾರಸ್ನಾಮಿ ಬಹುಮತ ಸಾಬೀತಿಗಾಗಿ ವಿಶ್ಲಾಸಮತ ಕೋರಬೇಕು ಎಂಬುದರ ಕುರಿತು ಸಭಾಧ್ಯಕ್ಷರಿಗೆ ಮನವಿ ಮಾಡಲಾಗುವುದು ಎಂದು ಹೇಳದರು

ಕುಮಾರಸ್ನಾಮಿ ಸ್ನತಃ ತಾವೇ ವಿಶ್ವಾಸಮತಯಾಚನೆ ಮಾಡುವುದಾಗಿ ಸದನಕ್ಕೆ ತಿಳಿಸದ್ದರು ಇನ್ನೂ ಐವರು ಅತೃಪ್ತ ಶಾಸಕರು ಸಹ ಸ್ವೀಕರ್ ಅವರು ತಮ್ಮ ರಾಜೀನಾಮೆಯನ್ನು ಬೇಗನೆ ಅಂಗೀಕರಿಸಬೇಕೆಂದು ಕೋರಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ಲಾಗಿ ಹೇಳಿದರು

ಈ ಮಧ್ಯೆ ನಿನ್ನೆ ವಸತಿ ಸಚಿವ ಎಂಟಿಬಿ ನಾಗರಾಜ್ ಅವರೊಂದಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಮಾರು ಸುತ್ತಿನ ಸಭೆ ನಡೆಸಿ ಶಾಸಕ ಸ್ಥಾನಕ್ಕೆ ನೀಡಿರುವ ರಾಜೀನಾಮೆಯನ್ನು ವಾಪಸ್ ಪಡೆಯುವಂತೆ ಒತ್ತಾಯಿಸಿದರು ಮತ್ತೊಂದು ಬೆಳವಣಿಗೆಯಲ್ಲಿ ಎಂಟಿಬಿ ನಾಗರಾಜ್ ಮುಂಬೈಗೆ ತೆರಳರುವುದು ಕುತುಹಲಕ್ಷೆ ಕಾರಣವಾಗಿದೆ ಇದೇ ರೀತಿ ರಾಜೀನಾಮೆ ನೀಡಿ ನಿರ್ಗಮಿಸಿರುವ ಬಂಡಾಯ ಶಾಸಕರ ಮನವೊಲಿಸಲು ಕಾಂಗ್ರೆಸ್ ನಾಯಕರು ನಿರಂತರ ಪ್ರಯತ್ನದಲ್ಲಿದ್ದಾರೆ ರಾಷ್ಲಪತಿ ರಾಮನಾಥ್ ಕೋವಿಂದ್ ಅವರು ಇಂದು ಬೆಳಗ್ಗೆ ಕುಟುಂಬ ಸಮೇತರಾಗಿ ಆಂಧಪ್ರದೇಶದ ತಿರುಮಲಕ್ಕೆ ಭೇಟಿ ನೀಡಿ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು

ನಿಸ್ನೆ ನಡೆದ ಸ್ವಚ್ಯತಾ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಡಾ ಹರ್ಷವರ್ಧನ್ ಎಸ್ ಜೈಶಂಕರ್ ಪ್ರಹ್ಲಾದ್ ಜೋಷಿ ಒಳಗೊಂಡಂತೆ ಪಲವು ಸಚಿವರು ಪಾಲ್ಗೊಂಡಿದ್ದರು ಇಂದು ಸಹ ಸ್ವಚ್ದತಾ ಅಭಿಯಾದ ಕಾರ್ಯಕ್ರಮಗಳು ಮುಂದುವರೆದಿದೆ ಲಂಡನ್ನ ಲಾರ್ಡ್ಸ್ ಮೈದಾನಲ್ಲಿ ಇಂದು ನಡೆಯಲಿರುವ ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಫೈನಲ್ನಲ್ಲಿ ಆತಿಥೇಯ ಇಂಗ್ಲೆಂಡ್ ಮತ್ತು ನ್ಯೂಜಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ

ಹಾಗಾಗಿ ಇಂದಿನ ಪಂದ್ಯದಲ್ಲಿ ಯಾವುದೇ ತಂಡ ಗೆಲುವು ದಾಖಲಿಸಿದರೂ ಚೊಚ್ಚಲ ಬಾರಿಗೆ ವಿಶ್ವಕಪ್ ಟ್ರೋಫಿ ಎತ್ತಿಹಿಡಿದ ಸಾಧನೆ ಮಾಡಲಿದೆ

ಮತ್ತೊಂದು ಸೆಮಿ ಫೈನಲ್ನಲ್ಲಿ ಇಂಗ್ಲೆಂಡ್ ಆಸ್ಟೇಲಿಯ ತಂಡವನ್ನು ಮಣಿಸಿತ್ತು ವಿಂಬಲ್ಲನ್ ಗ್ರ್ನಾನ್ಸ್ಲಾಮ್ ಟೆನಿಸ್ ಟೂನಿಯಲ್ಲಿ ಇಂದು ನಡೆಯಲಿರುವ ಪುರುಷರ ಸಿಂಗಲ್ಲ್ ಫೈನಲ್ ಪಂದ್ನದಲ್ಲಿ ಎಂಟು ಬಾರಿಯ ಚಾಂಪಿಯನ್ ಸ್ವಿಟ್ಜರ್ಲೆಂಡ್ನ ರೋಜರ್ ಫೆಡರರ್ ಅವರು ವಿಶ್ವದ ನಂಬರ್ ಒನ್ ಆಟಗಾರ ಸರ್ಬಿಯಾದ ನೊವಾಕ್ ಜೊಕೊವಿಚ್ ಅವರನ್ನು ಎದುರಿಸಲಿದ್ದಾರೆ